ಸಹಾನುಭೂತಿ ಹಾಗೂ ಜಾಣ್ಸೆಯ ಆಧಾರದಲ್ಲಿ ಮಾತುಕತೆ ಸಾಮರಸ್ಯ ಮತ್ತು ನ್ಯಾಯದ ಉತ್ತೇಜನಕ್ಕೆ ಒಟ್ಟಾಗಿ ಕೆಲಸ ಮಾಡಲು ಉಪ ರಾಷ್ಟಪತಿ ಎಂ

ಜಮ್ನು ಕಾಶ್ಸೀರದ ಶೋಪಿಯಾನ್ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಉಗ್ರರ ಹತ್ತೆ

ಪಶ್ಚಿಮ ಬಂಗಾಳದಲ್ಲಿ ಕೆಲವು ಅಹಿತಕರ ಘಟನೆ ಹೊರತು ಪಡಿಸಿ ಮತದಾನ ಶಾಂತಿಯುತವಾಗಿ ನಡೆಯುತ್ತಿದೆ ಮೇದಿನಿಪುರ್ನಲ್ಲಿ ಹಿಂಸಾಚಾರ ಪ್ರಕರಣ ನಡೆದಿದೆ ಎಂದು ಹಚ್ಚುವರಿ ಮುಖ್ಯ ಚುನಾವಣಾಧಿಕಾರಿ ಸಂಜಯ್ ಬಸೊ ಆಕಾಶವಾಣಿಗೆ ತಿಳಿಸಿದ್ದಾರೆ ಕೆಲವೆಡೆ ಇವಿಯಮ್ ಯಂತ್ರದಲ್ಲಿ ದೋಷ ಕಂಡುಬಂದಿರುವ ವರದಿಯಾಗಿದೆ

ಪರ್ಷವರ್ಧನ್ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರವಾಲ್ ದೆಹಲಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಪೂರ್ವ ದೆಹಲಿಯ ಬಿಜೆಪಿ ಅಭ್ಲರ್ಥಿ ಗೌತಮ್ ಗಂಭೀರ್ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಶೀಲಾದೀಕ್ಷಿತ್ ಮತ್ತು ಅಜಯ್ ಮಾಕನ್ ಮತ್ತಿತರ ಪ್ರಮುಖರು ಇಂದು ರಾಷ್ಟ ರಾಜಧಾನಿಯಲ್ಲಿ ಬೆಳಿಗ್ಗೆ ತಮ್ಮ ಮತದಾನದ ಹಕ್ಕು ಚಲಾಯಿಸಿದರು ಕೇಂದ್ರ ಸಚಿವ ಹರ್ದೀಪ್ಪುರಿ ದೆಹಲಿ ಬಿಜೆಪಿ ಅಧ್ಯಕ್ಷ ಮನೋಜ್ ತಿವಾರಿ ಪಕ್ಷದ ಅಭ್ಯರ್ಥಿ ಮೀನಾಕ್ಷಿ ಲೇಖಿ ಎಎಪಿ ಅಭ್ಯರ್ಥಿಗಳಾದ ದಿಲೀಪ್ ಪಾಂಡೆ ಆತೀಶಿ ಮುಂತಾದವರು ಇಂದು ಬೆಳಗ್ಗೆ ಮತದಾನ ಮಾಡಿದರು

ಜಾರ್ಖಂಡ್ನ ಮೂರು ಹಾಗೂ ಚಂಡೀಗಢದ ಏಕೈಕ ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಜರುಗಲಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಡಿಯೋರಿಯಾ ಹಾಗೂ ಮಧ್ಯಪ್ರದೇಶದ ಖಂಡ್ವಾ ಮತ್ತು ಇಂದೋರ್ನಲ್ಲಿ ಇಂದು ಚುನಾವಣಾ ರ್್ಾಲಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಬಿಎಸ್ಪಿ ಮುಖ್ಚಿಹ್ನೆ ಮಾಯವಾತಿ ಪಂಜಾಬ್ನ ಶಹೀದ್ ಭಾಗತ್ ಸಿಂಗ್ ನಗರ್ ಜಿಲ್ಲೆಯಲ್ಲಿಂದು ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ

ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಇಂದು ಚಾಂಬಾ ನಹನ್ ಮತ್ತು ಬಿಲಾಸ್ಪುರನಲ್ಲಿ ರ್ವಾಲಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಸೋಲನ್ನಲ್ಲಿ ಚುನಾವಣಾ ಪ್ರಚಾರ ಸಭೆಯನ್ನು ಉದ್ದೇಶಿ ಭಾಷಣ ಮಾಡಲಿದ್ದಾರೆ

ಅವರು ಉತ್ತರಪ್ರದೇಶದ ಖುಷಿನಗರ್ನಲ್ಲಿ ರ್ಕಾಲಿಯನ್ನು ಉದ್ದೇಶಿಸಿ ಮಾತನಾಡಿ ತಾವು ಬಲಿಷ್ಠ ಭಾರತ ನಿರ್ಮಾಣದ ಕನಸು ಹೊಂದಿರುವುದಾಗಿ ತಿಳಿಸಿದರು

ಪನೊಯಿಯಲ್ಲಿ ನಿನ್ನೆ ಅಲ್ಲಿನ ಪ್ರಧಾನ ಮಂತ್ರಿ ಕ್ಲುವಾನ್ ಫುಕ್ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಉಭಯ ಮುಖಂಡರು ಹಲವು ವಿಷಯ ಕುರಿತು ಚರ್ಚಿಸುವ ಜತೆಗೆ ಉಭಯ ದೇಶಗಳ ನಡುವಿನ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸುವ ನಿಟ್ಟನಲ್ಲಿ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆ ಬಲವರ್ಧಿಸುವ ಮಹತ್ವದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಮಾತುಕತೆ ವೇಳೆ ಉಪರಾಷ್ಟಪತಿ ಭಾರತ ಮತ್ತು ವಿಯಟ್ನಾಂ ನಡುವಿನ ಸಂಬಂಧ ಬೌದ್ಧಧರ್ಮ ಮತ್ತು ಹಿಂದೂ ಧರ್ಮದ ನಡುವಿನ ಬಂಧದ ಮಾದರಿಯಲ್ಲಿ ಬಲಿಷ್ಠವಾಗಿದೆ ಎಂದು ಪುನರುಚ್ಚರಿಸದರು

ಭಾರತದ ರಾಯಭಾರಿ ಕಚೇರಿಯ ಆವರಣದಲ್ಲಿರುವ ಮಹಾತ್ಮಾ ಗಾಂಧೀಜಿಯವರ ಪ್ರತಿಮೆಗೆ ಅವರು ಗೌರವ ನಮನ ಸಲ್ಲಿಸಿದರು

ಈ ಪ್ರದೇಶದಲ್ಲಿ ಉಗ್ರರು ನುಸುಳಿದಿದ್ದಾರೆ ಎಂಬ ಗುಪ್ತಚರ ಮಾಹಿತಿ ಆಧರಿಸಿ ಭದ್ರತಾ ಸಿಬ್ಲಂದಿ ಕೋಧ ಕಾರ್ಯಾಚರಣೆ ಕೈಗೊಂಡ ವೇಳೆ ಗುಂಡಿನ ಚಕಮಕಿ ನಡೆದಿದೆ ಹತರಾದ ಉಗ್ರರ ಗುರುತು ಇನ್ನು ಪತ್ತೆಯಾಗಿಲ್ಲ ಎಂದು ಭದ್ರತಾ ಮೂಲಗಳು ತಿಳಿಸಿವೆ

ಪಾಕಿಸ್ತಾನ ಬಲೂಚಿಸ್ತಾನ್ ಪ್ರಾಂತ್ಯದದಲ್ಲಿನ ಗ್ವಾದರ್ ನಗರದ ಪಂಚತಾರಾ ಹೊಟೇಲ್ಗೆ ಮೂವರು ಶಸ್ತಸಜ್ಜಿತ ಭಯೋತ್ವಾದಕರು ನುಗ್ಗಿ ಗುಂಡಿನ ದಾಳಿ ನಡೆಸಿದ್ದಾರೆ ಮೂವರು ಉಗ್ರರು ನಿನ್ನೆ ಪರ್ಲ್ ಕಾಂಟನೆಂಟಲ್ ಹೊಟೇಲ್ಗೆ ನುಗ್ಗಿ ಏಕಾಏಕಿ ಗುಂಡಿನ ದಾಳಿ ಪ್ರಾರಂಭಿಸಿದರು ಎಂದು ಪೊಲೀಸರು ತಿಳಸಿದ್ದಾರೆ ಎಲ್ಲಾ ಮೂವರು ಉಗ್ರರನ್ನು ಭದ್ರತಾ ಪಡೆಗಳು ಕೊಂದಿವೆ ಎಂದು ಬಲೂಚಿಸ್ತಾನ್ ಗೃಹಸಚಿವ ಜಿಯಾಉಲ್ಲಾಹ್ ಲ್ಲಾಂಗೋವ್ ತಿಳಿಸಿದ್ದಾರೆ ಹೊಟೇಲ್ನಲ್ಲಿ ತಂಗಿದ್ದ ಕೆಲವರಿಗೆ ಗಾಯಗಳಾಗಿದ್ದು ಗಾಯಗೊಂಡವರ ಸಂಖ್ಯೆ ಎಷ್ಟೆಂಬುದು ತಕ್ಷಣಕ್ಕೆ ತಿಳಿದಿಲ್ಲ ಎಂದು ಅವರು ಹೇಳಿದ್ದಾರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯು ಈ ದಾಳಿಯ ಹೊಣೆ ಹೊತ್ತಿದ್ದು

ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಭದ್ರತಾ ಪಡೆಗಳ ವಿರುದ್ದ ಹೋರಾಟ ನಡೆಸಲು ವ್ಲವಸ್ಟಿತವಾಗಿ ಸಂಘಟಿಸಲ್ಪಟ್ಟ ಗುಂಪಾಗಿದೆ